ಕರ್ನಾಟಕ ಕಾಂಗ್ರೆಸ್ ಫಟಕದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಕೆಪಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬಿಜೆಪಿ ಕಾದು ನೋಡುವ ತಂತ್ರ ಅನುಸರಿಸಲಿದೆ ಪಕ್ಷದ ರಾಜ್ಲಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ

ಆರೋಗ್ಟ ರಸ್ತೆ ಮತ್ತು ಹೆದ್ದಾರಿ ಉನ್ನತ ಶಿಕ್ಷಣ ಮತ್ನು ಸಂಸ್ಕತಿ ಸೇರಿದಂತೆ ನಾನಾ ವಲಯಗಳ ಯೋಜನೆಗಳಿಗೆ ಅವರು ಚಾಲನೆ ನೀಡಿದರು ನವಭಾರತ ನಿರ್ಮಾಣಕ್ಕೆ ಸಮ್ನದ್ದ ಈಶಾನ್ನ ರಾಜ್ಯಗಳು ಎಂಬ ಪ್ರಧಾನಿ ಮೋದಿ ಅವರ ಮುನ್ನೋಟದ ಭಾಗವಾಗಿ ಈ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ

ಬೌದ್ದದರ್ಮದ ಹಲವಾರು ದೇವತೆಗಳ ಕಲಾಕೃತಿಗಳನ್ನು ಒಳಗೊಂಡಿರುವ ಲಲಿತ್ಗಿರಿ ಪ್ರಾಚ್ಚವಸ್ತು ಸಂಗ್ರಹಾಲಯಕ್ಕೆ ಮೋದಿ ಚಾಲನೆ ನೀಡಿದರು ಐಐಟ ಭುವನೇತ್ವರದಲ್ಲಿ ಅವರು ಪೈಕಾ ಕ್ರಾಂತಿಕಾರಿ ನಾಯಕರ ಸ್ಪರಣಾರ್ಥ ನಾಣ್ಣ ಮತ್ತು ಅಂಚೆಚೀಟಗಳನ್ನು ಬಿಡುಗಡೆ ಮಾಡಿದರು ನಂತರ ಖುರ್ದ ಸಮೀಪದ ಬರೂನಿಯಲ್ಲಿ ಸಾರ್ವಜನಿಕರ ರ್ಕಾಲಿ ಉದ್ನೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಸರ್ಕಾರ ಹಲವಾರು ರಂಗಗಳಲ್ಲಿ ಭ್ರಷ್ಟಾಚಾರ ಎಸಗುತ್ತಿದೆ ಕೇಂದ್ರ ಸರ್ಕಾರದ ಆಯುಷ್ಣಾನ್ ಭಾರತ್ ಆರೋಗ್ಯ ಕಾರ್ಯಕ್ರಮವನ್ನು ಪಟ್ನಾಯಕ್ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತಂದಿಲ್ಲ ಎಂದು ಆರೋಪಿಸಿದರು

ಈ ಸೇತುವೆಯ ಮೂಲಕ ಸಂಚರಿಸುವ ಪ್ರಯಾಣಿಕ ರೈಲಿಗೆ ನಾಳೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ ಹಲವು ಕೇಂದ್ರ ಸಚಿವರು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮುಖ್ಣಮಂತ್ರಿಗಳು ಸೇರಿದಂತೆ ಹಲವು ಗಣ್ಣರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಸರಕು ಮತ್ತು ಸೇವೆಗಳ ತೆರಿಗೆ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುತ್ತಿರುವ ಕಾಂಗ್ರೆಸ್ಗೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ತಿರುಗೇಟು ನೀಡಿದ್ದಾರೆ

ಜೆಎಸ್ಸಿ ಯನ್ನು ನಿರಂತರವಾಗಿ ಮುಂದೆ ಹಾಕುತ್ತಿತ್ತು ಎಂದು ದೂರಿದ್ದಾರೆ

ಡಿ ಎ

ರಾಜಸ್ಥಾನ ಸರ್ಕಾರದ ಸಚಿವ ಸಂಪುಟ ಇಂದು ವಿಸ್ತರಣೆಯಾಗಿದ್ದು

ಕಳೆದ ವಾರ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಅಶೋಕ್ ಗೆಹ್ಲೋಟ್ ಹಾಗೂ ಸಂಪುಟ ದರ್ಜೆ ಸಚಿವರಾಗಿ ಸಚಿನ್ ಪೈಲಟ್ ಇಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿದ್ದರು ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಗೌರವಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವ ದೆಹಲಿಯ ಸಂಸತ್ ಭವನದ ಆವರಣದಲ್ಲಿಂದು ಸ್ನರಣಾರ್ಥ ನಾಣ್ಯ ಬಿಡುಗಡೆ ಮಾಡಿದರು

ಕೆಲವರು ಅಧಿಕಾರ ಹೋದಾಗ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಆದರೆ ವಾಜಪೇಯಿ ಅವರು ತಮ್ಮ ವೃತ್ತಿ ಜೀವನದ ಬಹು ಭಾಗವನ್ನು ಪ್ರತಿಪಕ್ಷದಲ್ಲೇ ಕಳೆದರು ಆದರೂ ಅವರು ದೇಶದ ಹಿತದ ಬಗ್ಗೆಯೇ ಮಾತನಾಡುತ್ತಿದ್ದರು ಈ ವಿಚಾರದಲ್ಲಿ ಎಂದಿಗೂ ರಾಜೀ ಮಾಡಿಕೊಳ್ಳಲಿಲ್ಲ ಎಂದರು

ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್ ವಿತ್ತ ಸಚಿವ ಅರುಣ್ ಜೇಟ್ಲ ಹಿರಿಯ ಬಿಜೆಪಿ ನಾಯಕ ಎಲ್

ನಾಳೆ ವಾಜಪೇಯಿ ಅವರ ಜನ್ಮ ದಿನವನ್ನು ಉತ್ತಮ ಆಡಳಿತ ದಿನವಾಗಿ ಆಚರಿಸಲಾಗುವುದು ಭಾರತ ರತ್ನ ಪುರಸ್ತತ ಮಾಜಿ ಪ್ರಧಾನಿ ದಿವಂಗತ ಅಟಲ್ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸದ್ಯೆವ್ ಅಟಲ್ ನಾಳೆ ಲೋಕಾರ್ಪಣೆಯಾಗಲಿದೆ ದೆಹಲಿಯ ರಾಜ್ಫಾಟ್ ಸಮೀಪ ನಿರ್ಮಿಸಲಾಗಿರುವ ಸಮಾಧಿಗೆ ದೇಶದ ವಿವಿಧ ಭಾಗಗಳ ವಿಶೇಷ ಕಲ್ಲಗಳನ್ನು ಬಳಸಲಾಗಿದೆ ವೈವಿಧ್ವತೆಯಲ್ಲಿ ಏಕತೆ ಸಂದೇಶಕ್ಕೆ ಈ ಸಮಾಧಿಯಲ್ಲಿ ಒತ್ತು ನೀಡಲಾಗಿದೆ ಸಂಪುಟ ವಿಸ್ತರಣೆ ನಂತರ ಕರ್ನಾಟಕ ಕಾಂಗ್ರೆಸ್ ಫಟಕದಲ್ಲಿ ಯಾವುದೇ ಭಿನ್ನಮತ ಇಲ್ಲ ರಮೇಶ್ ಜಾರಕಿಹೊಳಿ ಅವರು ತಮ್ನ ಹುದ್ದೆಯಲ್ಲಿ ಸಮಪರ್ಕವಾಗಿ ಕಾರ್ಯ ನಿರ್ವಹಿಸದ ಕಾರಣಕ್ಕಾಗಿ ಸಚಿವ ಸ್ಥಾನದಿಂದ ಕೈಬಿಡಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಮಾತನಾಡಿ ಅಸಮಾಧಾನಗೊಂಡಿರುವ ರಮೇಶ್ ಜಾರಕಿಹೊಳ ಅವರೊಂದಿಗೆ ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಸಂಪುಟ ವಿಸ್ತರಣೆಯ ನಂತರ ಕೆಲವು ಆಕಾಂಕ್ಷಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತಂತೆ ಪಕ್ಷದ ವರಿಷ್ಠರು ಶಮನ ಕಾರ್ಯ ನಡೆಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಂಪುಟ ವಿಸ್ತರಣೆಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾದ ಅಸಮಾಧಾನ ಅತೃಪ್ತಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಕಾದುನೋಡುವ ತಂತ್ರ ಅನುಸರಿಸಲಿದೆ ಎಂದು ಬಿಜೆಪಿ ರಾಜ್ಯಾಧಕ್ಷ ಬಿ

ರಜೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಉದ್ದದ ಗ್ರಾಮಗಳು ಮತ್ತು ಮುಂಪಡೆಯ ಠಾಣೆಗಳ ಮೇಲೆ ಪಾಕಿಸ್ತಾನದ ಪಡೆಗಳು ಇಂದು ಗುಂಡಿನ ಮಳೆಗರೆದಿದ್ದು ತೆಲ್ ದಾಳಿ ನಡೆಸಿವೆ ಇಂದು ಬೆಳಗ್ಗೆ ನೌಶೇರಾ ಪ್ರದೇಶದಲ್ಲಿ ಗಡಿಯಾಚೆಯಿಂದ ಗುಂಡಿನ ಹಾಗೂ ತೆಲ್ ದಾಳಿ ನಡೆದಿದೆ ಈ ಅಪ್ರಜೋದಿತ ದಾಳಿಗೆ ಭಾರತೀಯ ಗಡಿ ಕಾಯುತ್ತಿರುವ ಯೋಧರು ತಕ್ಕ ಉತ್ತರ ನೀಡಿದ್ದು ಇತ್ತೀಚಿನ ವರದಿ ಬಂದಾಗ ಎರಡೂ ಕಡೆಯಿಂದ ಗುಂಡಿನ ಕಾಳಗ ಮುಂದುವರಿದಿತ್ತು ಭಾರತದ ಕಡೆ ಸಾವು ನೋವಿನ ಕುರಿತಂತೆ ಸದ್ಯಕ್ಕೆ ಯಾವುದೇ ಮಾಹಿತಿ ದೊರೆತಿಲ್ಲ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಸಾಲಮನ್ನಾ ಹೆಸರಿನಲ್ಲಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆಂದು ಬಿಜೆಪಿ ಹಿರಿಯ ಮುಖಂಡ ಕೇಂದ್ರ ಸಚಿವ ಪ್ರಕಾಶ್ ಜವಾಡೇಕರ್ ದೆಹಲಿಯಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ರೈತರ ಸಾಲಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿರುವ ಸರ್ಕಾರ ಇದುವರೆಗೂ ಯಾವುದೇ ಸಾಲವನ್ನು ಮನ್ನಾ ಮಾಡಿಲ್ಲ

ಪಶ್ಚಿಮ ಬಂಗಾಳದಲ್ಲಿ ರಥಯಾತ್ರೆ ನಡೆಸಲು ಅನುಮತಿ ನಿರಾಕರಿಸಿರುವ ಕಲ್ಕತ್ತಾ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ತುರ್ತು ವಿಚಾರಣೆ ನಡೆಸಬೇಕು ಎಂದು ಬಿಜೆಪಿ ಸಲ್ಲಿಸಿದ್ದ ಮೇಲ್ನನಿಯನ್ನು ಸುಪ್ರೀಂ ಕೋರ್ಟ್ ಇಂದು ತಿರಸ್ತರಿಸಿದೆ ಕಲ್ಕತ್ತಾ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿರುವ ಬಿಜೆಪಿ ಮನವಿಯನ್ನು ಸಾಮಾನ್ಯ ಮನವಿಯಂತೆ ಪರಿಗಣಿಸಿ ವಿಚಾರಣೆ ನಡೆಸಲಾಗುವುದು ತುರ್ತು ವಿಚಾರಣೆ ಅನಗತ್ತ ಎಂದು ಸುಪ್ರೀಂ ಕೋರ್ಟ್ನ ರಿಜಿಸ್ಟಿ ತಿಳಿಸಿದ್ದಾರೆ ಎಂದು ಮನವಿದಾರರ ಪರ ವಕೀಲರು ವಿವರ ನೀಡಿದ್ದಾರೆ ದೇಶಾದ್ದಂತ ಇಂದು ಗ್ರಾಹಕರ ದಿನ ಅಚರಿಸಲಾಗುತ್ತಿದೆ ಗ್ರಾಹಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಗ್ರಾಹಕರ ಚಳುವಳಿಯ ಮಹತ್ವವನ್ನು ಬಿಂಬಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ ಗ್ರಾಹಕರ ದೂರುಗಳನ್ನು ಸಕಾಲದಲ್ಲಿ ವಿಲೇವಾರಿ ಮಾಡಿ ಎಂಬುದೇ ಈ ವರ್ಷದ ಗ್ರಾಹಕ ದಿನಾಚರಣೆಯ ಘೋಷವಾಕ್ಲವಾಗಿದೆ

ನಿಶಾದ್ ಅವರು ಬಿಹಾರದ ಮುಜಾಫರ್ಮರ್ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯಿಂದ ಪ್ರತಿನಿಧಿಸಿದ್ದರು

ನಿಶಾದ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಬಿಹಾರ ಪ್ರಗತಿಗೆ ನಿಶಾದ್ ಸಕಲ ಪ್ರಯತ್ನ ನಡೆಸಿದ್ದರು ಬಡವರ ಸಬಲೀಕರಣಕ್ಕೆ ಅವರು ಮಾಡಿರುವ ಕೆಲಸಗಳು ಸದಾ ಸ್ನರಿಣೇಯ ಎಂದು ಪ್ರಧಾನಿ ಸ್ನರಿಸಿದ್ದಾರೆ

ಈ ದುರಂತದಲ್ಲಿ ಸಿಲುಕಿರುವವರ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಭರದಿಂದ ಸಾಗಿದೆ ರಕ್ಷಣಾ ಯೋಧರು ಇಂದು ಮಳೆಯ ನಡುವೆಯೇ ಸಂತಸ್ತರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ